ಬಿಹಾರ ವಿಧಾನಸಭೆ ಚುನಾವಣೆ ಎನ್ಡಿಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಕುರಿತು ಬಿರುಸಿನ ಚಟುವಟಿಕೆ ಪ್ರತಿಪಕ್ಷ ಆರ್ಜೆಡಿ ನೇತೃತ್ವದ ಮಹಾಮ್ವೆತ್ರಿಕೂಟದಲ್ಲಿ ಬಹುತೇಕ ಅಂತಿಮ

ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇನಾ ಮುಖ್ಯಸ್ವ ಬಿಪಿನ್ ರಾವತ್ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ಗರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಟಲ್ ಸುರಂಗ ಮಾರ್ಗ ಭಾರತದ ಗಡಿ ಮೂಲಸೌಕರ್ಗಳಿಗೆ ಹೊಸ ಶಕ್ತಿ ನೀಡಲಿದೆ ಎಂದು ನುಡಿದರು ಜಾಗತಿಕ ದರ್ಜೆಯ ಗಡಿ ಸಂಪರ್ಕ ರಸ್ತೆಗೆ ಇದೊಂದು ಉದಾಹರಣೆಯಾಗಿದೆ ಗಡಿ ಪ್ರದೇಶಗಳಲ್ಲಿ ಮೂಲ ಸೌಕರ್ಗಳನ್ನು ಸುಧಾರಿಸಬೇಕು ಎಂಬುದು ಬಹುದಿನಗಳ ಬೇಡಿಕೆಯಾಗಿತ್ತು ಆದರೆ ದೀರ್ಘಕಾಲ ಇಂತಹ ಯೋಜನೆಗಳನ್ನು ರೂಪಿಸಿರಲಿಲ್ಲ ಅಥವಾ ಯೋಜನೆಯ ಮಧ್ಯದಲ್ಲಿಯೇ ಸ್ಥಗಿತಗೊಳ್ಳುತ್ತಿದ್ದವು ಎಂದು ಪ್ರಧಾನಿ ಹೇಳಿದರು

ಗಡಿ ಪ್ರದೇಶಗಳ ಮೂಲಸೌಕರ್ತ ಅಭಿವೃದ್ದಿಗೆ ತಮ್ನ ಸರ್ಕಾರ ಹೆಚ್ಚನ ಅದ್ದತೆ ನೀಡುತ್ತಿದೆ ಇದರ ಪ್ರಯೋಜನಗಳನ್ನು ನಮ್ಮ ಸಶಸ್ತಪಡೆಗಳ ಯೋಧರು ಹಾಗೂ ಜನಸಾಮಾನ್ಗರಿಗೆ ವಿಸ್ತರಿಸಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು ದೇಶವನ್ನು ರಕ್ಷಿಸುವುದಕ್ಕಿಂತ ಅತ್ತಂತ ಮಹತ್ವದ ಕೆಲಸ ಇನ್ಯಾವುದು ಇಲ್ಲ ರಕ್ಷಣಾ ಹಿತಾಸಕ್ತಿಗಳಲ್ಲಿ ರಾಜೀ ಮಾಡಿಕೊಂಡ ದಿನಗಳನ್ನು ಸಹ ದೇಶ ಕಂಡಿದೆ ಎಂದು ಈ ಹಿಂದಿನ ಆಡಳಿತದ ಅವಧಿಯನ್ನು ಉಲ್ಲೇಖಿಸಿ ಟೀಕಿಸಿದರು ರಸ್ತೆ ಸಂಪರ್ಕ ಅಭಿವೃದ್ದಿಯೊಂದಿಗೆ ನೇರ ಸಂಪರ್ಕ ಹೊಂದಿದೆ ಗಡಿ ಪ್ರದೇಶಗಳಲ್ಲಿನ ರಸ್ತೆಗಳು ಭದ್ರತಾ ವಿಷಯಗಳಿಗೆ ನೇರವಾಗಿ ಸಂಬಂಧಿಸಿದೆ ಅಟಲ್ ಸುರಂಗ ಮಾರ್ಗದಂತೆ ದೇಶದ ಹಲವೆಡೆ ಮಹತ್ತದ ಯೋಜನೆಗಳೆಂದು ಪರಿಗಣಿಸಿ ಅನುಷ್ಣಾನಗೊಳಿಸುತ್ತಿದ್ದೇವೆ

ಆದರೆ ಈ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ ಎಂದು ಪ್ರಧಾನಿ ತಿಳಿಸಿದರು

ಚಳಿಗಾಲದ ವೇಳೆ ದೇತದ ಉಳಿದೆಡೆಯಿಂದ ಸಂಪರ್ಕ ಸಂಪೂರ್ಣ ಕಡಿದುಹೋಗಿ ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದ ಹಿಮಾಚಲ ಶ್ರದೇತದ ಲಾಹೌಲ್ ಸ್ವಿಟಿ ಕಣಿವೆ ನಿವಾಸಿಗಳಿಗೆ ಈ ಸರ್ವಾಯತು ಹೆದ್ದಾರಿ ವರದಾನವಾಗಲಿದೆ

ಇದು ಜಗತ್ತಿನಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣವಾಗಿದೆ ಸೋಂಕಿತರ ಚೇತರಿಕೆಯ ಪ್ರಮಾಣ ನಿರಂತರ ಏರಿಕೆ ಹಾಗೂ ಸಾವನ್ನಪ್ಪುವವರ ಪ್ರಮಾಣ ಅತ್ಯಂತ ಕಡಿಮೆ ದಾಖಲಾಗುತ್ತಿರುವುದು ದೇತದಲ್ಲಿ ಒಟ್ಲಾರೆ ಸೋಂಕು ಪ್ರಕರಣಗಳ ಒತ್ತಡ ತಗ್ಗುತ್ತಿದೆ

ಕೇಂದ್ರ ಸರ್ಕಾರದ ಪರಿಣಾಮಕಾರಿ ಕಾರ್ಯತಂತ್ರದ ಅನುಷ್ನಾನ ಹಾಗೂ ಹಂತಹಂತವಾಗಿ ಟೆಸ್ಟ್ ಟ್ರಾಕ್ ಟ್ರೀಟ್ ಎಂಬ ತ್ರಿವಳಿ ಕ್ರಮಗಳ ಜಾರಿಯಿಂದ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಸೋಂಕಿತರು ಜೇತರಿಸಿಕೊಂಡು ಸಾವಿನ ಸಂಖ್ಯೆ ಇಳಿಮುಖಗೊಂಡಿದೆ ಎಂದು ಇಲಾಖೆ ತಿಳಿಸಿದೆ

ಕಾಂಗ್ರೆಸ್ ಪಕ್ಷಕ್ಕೆ ಈ ಹಿಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯ ಸೀಟುಗಳನ್ನು ಬಿಟ್ಲುಕೊಡಲು ಪಕ್ಷ ಸಮ್ನತಿಸಿದೆ ಎಂದು ಆರ್ಜೆಡಿ ಮೂಲಗಳು ಹೇಳಿವೆ ಮಹಾಮ್ನೆತ್ರಿಕೂಟದಲ್ಲಿ ಎಡಪಕ್ಷಗಳಿಗೂ ಸೀಟುಗಳನ್ನು ಬಿಟ್ಲುಕೊಡಲಾಗಿದೆ ಎಡಪಕ್ಷಗಳು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಪಡೆಯುವ ನಿರೀಕ್ಷೆಯಿದೆ ಔಪಚಾರಿಕ ಸೀಟು ಹಂಚಿಕೆ ಸೂತ್ರವನ್ನು ಇಂದು ಅಥವಾ ನಾಳೆ ಪ್ರಕಟಿಸುವ ಸಾಧ್ಯತೆಯಿದೆ ಈ ನಡುವೆ ಸೀಟುಗಳ ಹಂಚಿಕೆ ಸಂಬಂಧ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿವೆ ಹಿರಿಯ ಬಿಜೆಪಿ ನಾಯಕ ಕೇಂದ್ರ ಸಚಿವ ರವಿಶಂಕರ ಪ್ರಸಾದ್ ಆದಷ್ಟು ಶೀಘ್ರ ಸ್ಥಾನಗಳ ಹಂಚಿಕೆಯನ್ನು ಅಂತಿಮಗೊಳಿಸಲಾಗುವದು ಸಮಸ್ಕೆ ಬಗೆಹರಿಸಲು ಪಕ್ಷದ ರಾಷ್ಟೀಯ ಅಧ್ಯಕ್ಷ ಜೆ

ನಡ್ಡಾ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ರಚಿಸಲಾಗಿದೆ ಎಂದರು ಮತ್ತೊಂದು ಕಡೆ ಎಲ್ಜೆಪಿ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ತಮ್ಮ ಪಕ್ಷಕ್ಕೆ ಇಷ್ಟೇ ಸಂಖ್ಯೆಯ ಸೀಟುಗಳನ್ನು ಬಿಟ್ಟುಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ ಈ ನಡುವೆ ಪಾಸ್ವಾನ್ ಪಕ್ಷದ ಸಂಸದೀಯ ಸಭೆಯನ್ನು ಕರೆದಿದ್ದು ಈ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ವತೆಯಿದೆ ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ನ ಕರ್ನಾಟಕ ಪ್ರಾದೇಶಿಕ ಕಚೇರಿ ನೈರ್ಮಲ್ಯ ಸಾಕ್ಷರತೆ ಅಭಿಯಾನಕ್ಕೆ ನಿನ್ನೆ ಚಾಲನೆ ನೀಡಿದೆ

ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ವಚ್ದ ಭಾರತ ಅಭಿಯಾನದಡಿ ನೀರು ನೈರ್ಮಲ್ಯ ಮತ್ತು ಶುಚಿತ್ವ ಕುರಿತ ಸಾಕ್ಷರತೆ ಉತ್ತೇಜನಕ್ಕೆ ಈ ಅಭಿಯಾನ ಒತ್ತು ನೀಡಲಿದೆ

ಈ ಕುರಿತು ಟ್ವಿಟರ್ ಮೂಲಕ ಟ್ರಂಪ್ ಮಾಹಿತಿ ನೀಡಿದ್ದು ತಾವು ಆರೋಗ್ಯವಾಗಿರುವುದಾಗಿಯೂ ತಮಗೆ ಹಾರೈಸಿರುವ ಎಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿಯೂ ತಿಳಿಸಿದ್ದಾರೆ

ಗುರಿ ಬೆನ್ನತ್ತಿದ ಚೆನ್ನೈ